ಶ್ರಜಾಪ್ರಭುತ್ವದ ಬಲವರ್ಧನೆಗೆ ಚರ್ಚೆಗಳು ಮತ್ತು ಸಂವಾದಗಳು ಅತ್ಯಗತ್ತ ಎನ್ನುವುದು ಸರ್ಕಾರದ ನಿಲುವು ರಾಷ್ಷಪತಿ ರಾಮನಾಥ್ ಕೋವಿಂದ್ ಪ್ರತಿಪಾದನೆ

ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಸಮಾಜದ ದುರ್ಬಲ ವರ್ಗಗಳ ಸಬಲೀಕರಣ ವಿಷಯಕ್ಕೆ ಸರ್ಕಾರದ ಆದ್ಗತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ

ಚೀನಾದಲ್ಲಿ ಉಲ್ಲಣಗೊಂಡಿರುವ ಕೊರೋನಾ ವೈರಾಣು ಸೋಂಕು ಅಂತಾರಾಷ್ಷೀಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಲ ಸಂಸ್ಥೆಯ ಘೋಷಣೆ

ವಿಶ್ವ ಕ್ರೀಡೆಗಳ ಅಥ್ಲೀಟ್ ವಾರ್ಷಿಕ ಪ್ರಶಸ್ತಿಗೆ ಹಾಕಿ ಆಟಗಾರ್ತಿ ರಾಣಿ ರಾಂಪಾಲ್ ಆಯ್ತೆ

ಪರಸ್ಪರ ಚರ್ಚೆ ಹಾಗೂ ಸಂವಾದಗಳು ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಪಡಿಸುತ್ತವೆ ಎಂಬುದು ಸರ್ಕಾರದ ನಿಲುವು ಎಂದು ರಾಷ್ಲಪತಿ ರಾಮನಾಥ್ ಕೋವಿಂದ್ ಪ್ರತಿಪಾದಿಸಿದ್ದಾರೆ ಕೇಂದ್ರ ಬಜೆಟ್ ಅಧಿವೇಶನದ ಮೊದಲನೇ ದಿನವಾದ ಇಂದು ಸಂಸತ್ತಿನ ಸೆಂಟ್ರಲ್ ಹಾಲ್ ನಲ್ಲಿ ಜಂಟ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಿದ ಅವರು ಪ್ರತಿಭಟನೆ ಹೆಸರಿನಲ್ಲಿ ನಡೆಯುವ ಯಾವುದೇ ಹಿಂಸಾಚಾರ ಸಮಾಜದ ಹಾಗೂ ದೇಶವನ್ನು ದುರ್ಬಲಗೊಳಿಸುತ್ತದೆ ಎಂದರು ನವಭಾರತ ನಿರ್ಮಾಣಕ್ನಾಗಿ ದೇಶದ ನಾಗರಿಕರು ಆಡಳಿತ ಸರ್ಕಾರಕ್ಕೆ ಜನಾದೇಶ ನೀಡಿದ್ದಾರೆ ಸರ್ಕಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಮೂಲಮಂತ್ರವನ್ನು ಅನುಸರಿಸುತ್ತಿದೆ

ರಾಷ್ಲೀಯ ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿ ಅವರು ಅಗತ್ಯ ಕಾನೂನುಗಳನ್ನು ರೂಪಿಸಬೇಕಿದೆ ಎಂದು ರಾಷ್ಲಪತಿ ಈ ಸಂದರ್ಭದಲ್ಲಿ ತಿಳಿಸಿದರು ತ್ರಿವಳಿ ತಲಾಖ್ ನಿಷೇಧ ಸೇರಿದಂತೆ ಹಲವು ಮಹತ್ತರ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ಸರ್ಕಾರ ಆಡಳಿತಕ್ಕೆ ಬಂದ ಮೊದಲ ಏಳು ತಿಂಗಳುಗಳಲ್ಲೇ ಸಂಸತ್ತು ದಾಖಲೆ ಸೃಷ್ಠಿಸಿದೆ

ಸುಪ್ರೀಂ ಕೋರ್ಟ್ ರಾಮಜನ್ನ ಭೂಮಿ ಕುರಿತ ತೀರ್ಪು ಪ್ರಕಟಿಸಿದ ಬಳಿಕ ದೇಶದ ನಾಗರಿಕರು ತೋರಿದ ಪ್ರಭುದ್ದ ವರ್ತನೆಯನ್ನು ರಾಷ್ಲಪತಿ ಈ ಸಂದರ್ಭದಲ್ಲಿ ತ್ಲಾಫಿಸಿದರು ಅಡಳಿತ ಸರ್ಕಾರದ ಹಲವು ಮಹತ್ತರ ಕಾರ್ಯಗಳನ್ನು ಉಲ್ಲೇಖಿಸಿದ ರಾಷ್ಲಪತಿ ಅಭಿವೃದ್ದಿ ಕಾರ್ಯಗಳಿಂದಾಗಿ ಹಲವು ಅಂತರಾಷ್ಲಿಯ ಶ್ರೇಯಾಂಕ ಪಟ್ಲಯಲ್ಲಿ ಭಾರತ ಮೇಲಕ್ಕೇರಲು ಸಾಧ್ಯವಾಗಿದೆ ಎಂದರು ಎಂಟು ಕೋಟ ಜನರಿಗೆ ಉಚಿತ ಗ್ಲಾಸ್ ಸಂಪರ್ಕ ಕಲ್ಪಿಸಲಾಗಿದೆ ದೇಶದಲ್ಲಿ ಅಲ್ಪ ಸಂಖ್ಯಾತರ ಏಳ್ಗೆಗಾಗಿ ಸರ್ಕಾರ ವಿವಿಧ ಯೋಜನೆಗಳನ್ನು ರೂಪಿಸಿದೆ ಎಂದು ರಾಷ್ಟಪತಿ ತಿಳಿಸಿದರು ಕಾಂಗ್ರೆಸ್ ಡಿ

ಕೆ ಆರ್ ಜೆ ಟ ಹಾಗೂ ಎಡಪಕ್ಷಗಳ ಹಲವು ಸಂಸದರು ರಾಷ್ಟಪತಿಯವರ ಭಾಷಣದ ವೇಳೆ ಕಪ್ಪು ಪಟ್ಟ ಧರಿಸಿದ್ದರು ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ಪ್ರಸಕ್ತ ಸಾಲಿನ ಕೇಂದ್ರ ಮುಂಗಡ ಪತ್ರ ನಾಳೆ ಮಂಡನೆಯಾಗಲಿದೆ

ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಇದೀಗ ಆರಂಭವಾಗಿರುವ ದಶಕಕ್ಕೆ ಬಲವಾದ ಅಡಿಪಾಯ ದೊರೆಯುವ ಬಗ್ಗೆ ಪ್ರತಿಯೊಬ್ಲರೂ ಖಚಿತಪಡಿಸಿಕೊಳ್ಳದೇಕಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಸಂಸತ್ ಭವನದ ಆವರಣದಲ್ಲಿ ಇಂದು ಮುಂಚಾನೆ ಕೇಂದ್ರ ಬಜೆಟ್ ಅಧಿವೇಶನ ಆರಂಭಕ್ಕೆ ಮುಂಚಿತವಾಗಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಂಸತ್ತಿನ ಉಭಯ ಸದನಗಳಲ್ಲಿ ನೂತನ ದಶಕಕ್ಕೆ ಪ್ರಮುಖವೆನಿಸುವ ಎಲ್ಲಾ ವಿಷಯಗಳ ಬಗ್ಗೆ ವಿವರವಾದ ಮತ್ತು ಉತ್ತಮ ಚರ್ಚೆಯಾಗಬೇಕು ಎಂದು ತಾವು ಆಶಿಸುವುದಾಗಿ ಪ್ರಧಾನಿ ಹೇಳಿದರು ಇದು ಮುಂಗಡಪತ್ರ ಅಧಿವೇಶನವಾಗಿರುವುದರಿಂದ ಪ್ರಮುಖವಾಗಿ ಆರ್ಥಿಕ ವಿಷಯಗಳತ್ತ ವಿಶೇಷ ಗಮನಹರಿಸಬೇಕಾದ ಅಗತ್ಲವಿದೆ ಎನ್ಡಿಎ ಸರ್ಕಾರ ಸಮಾಜದ ದುರ್ಬಲ ವರ್ಗಗಳ ಸಬಲೀಕರಣಕ್ಕೆ ಆದ್ಲತೆ ನೀಡುತ್ತದೆ ಮತ್ತು ಪ್ರಸಕ್ತ ಅಧಿವೇಶನದಲ್ಲಿ ಈ ವಿಷಯಕ್ಕೆ ಸರ್ಕಾರ ಆದ್ನತೆ ನೀಡುತ್ತದೆ ಎಂದು ನರೇಂದ್ರ ಮೋದಿ ಹೇಳಿದರು

ಲೋಕಸಭೆಯ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ ರಾಜ್ಯಸಭೆಯ ಕಲಾಪ ಆರಂಭವಾಗಿದೆ

ಅಲ್ಲಿಯ ಸಾಮಾಜಿಕ ಮತ್ತು ಶ್ಲೆಕ್ಷಣಿಕ ಹಿಂದುಳಿದ ವರ್ಗಗಳಲ್ಲಿ ಪಹಾಡಿ ಭಾಷೆಯನ್ನು ಮಾತನಾಡುವ ಜನರ ಅನುಕೂಲಕ್ನಾಗಿ ಈ ಕ್ರಮ ಕ್ಲೆಗೊಳ್ಳಲಾಗಿದೆ ಎಂದು ಕೇಂದ್ರಾಡಳಿತ ಪ್ರದೇಶದ ಆಡಳಿತಾತ್ತಕ ಮಂಡಳಿ ತಿಳಿಸಿದೆ ಉಪರಾಜ್ಯಪಾಲ ಜಿ

ಮುರ್ಮು ಅಧ್ಲಕ್ಷತೆಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಈ ತಿದ್ದುಪಡಿಗಳಿಗೆ ಅನುಮೋದನೆ ನೀಡಲಾಯಿತು

ಜಮ್ನು ಮತ್ತು ಕಾಶ್ಮೀರ ಕೇಂದ್ರಾಡಳತ ಪ್ರದೇಶದಲ್ಲಿ ಅಕ್ರಮ ಮಾದಕ ದ್ರವ್ಲಗಳ ಸಾಗಾಣೆ ಮತ್ತು ಮಾರಾಟವನ್ನು ತಡೆಯಲು ಮಾದಕ ದ್ರವ್ಯಗಳು ಮತ್ತು ಉದ್ದೀಪನ ವಸ್ತುಗಳ ನಿಯಂತ್ರಣ ಕಾಯಿದೆ ಅಡಿ ಮಾದಕ ದ್ರವ್ಲಗಳ ವಿರೋಧಿ ಕಾರ್ಯಪಡೆ ರಚನೆಗೆ ಅಲ್ಲಿನ ಸರ್ಕಾರ ನಿರ್ಧರಿಸಿದೆ ಲೆಫ್ಟಿನೆಂಟ್ ಗೌರ್ನರ್ ಸಲಹೆಗಾರ ಆರ್

ಭಟ್ನಾಗರ್ ಗಡಿಯಾಚೆಯಿಂದ ಮಾದಕ ವಸ್ತುಗಳು ಪೂರೈಕೆಯಾಗುವುದನ್ನು ತಡೆಯಲು ಗಡಿಯಲ್ಲಿ ವ್ವಾಪಕ ಕಟ್ಟೆಚ್ಚರ ವಹಿಸುವಂತೆ ಬಿಎಸ್ಎಫ್ ಮತ್ತು ಸಿಆರ್ಪಿಎಫ್ ಪ್ರತಿನಿಧಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಜಮ್ಮ ಕಾಶ್ಮೀರದ ಉಧಮ್ಪುರ್ ಜಿಲ್ಲೆಯಲ್ಲಿ ಇಂದು ಬೆಳಗಿನ ಜಾವ ನಡೆದ ಗುಂಡಿನ ಚಕಮಕಿಯಲ್ಲಿ ಭದ್ರತಾ ಪಡೆಗಳು ಮೂವರು ಭಯೋತ್ಪಾದಕರನ್ನು ಪತ್ಯೆಗೈದಿದ್ದಾರೆ ಶ್ರೀನಗರದ ಟ್ರಕ್ವೊಂದನ್ನು ನಗೋತಾ ಪ್ರಾಂತ್ಯದ ಟೋಲ್ ಪ್ಲಾಜಾದಲ್ಲಿ ಪೊಲೀಸರು ತಡೆದಾಗ ಟ್ರಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಉಗ್ರಗಾಮಿಗಳು ಏಕಾಏಕಿ ಗುಂಡಿನ ಮಳೆಗರೆದು ತಪ್ಪಿಸಿಕೊಳ್ಳಲು ಯತ್ನಿಸಿದರು ಅವರನ್ನು ತಡೆಯಲು ಶ್ರಯತ್ನಿಸಿ ಇದಕ್ಕೆ ಶ್ರತಿಯಾಗಿ ನಡೆಸಿದ ಗುಂಡಿನ ಚಕಮಕಿಯಲ್ಲಿ ಮೂವರು ಭಯೋತ್ಪಾದಕರು ಹತರಾಗಿದ್ದು ಇನ್ನೋರ್ವನಿಗಾಗಿ ಶೋಧ ಮುಂದುವರೆದಿದೆ ಪಿಂಚಣಿದಾರರು ಪ್ರತಿ ವರ್ಷ ಬ್ಯಾಂಕಿಗೆ ಸಲ್ಲಿಸಬೇಕಾದ ಲೈಫ್ ಸರ್ಟಫಿಕೇಟ್ ಅಂದರೆ ಜೀವನ ಪ್ರಮಾಣಪತ್ರಗಳನ್ನು ಅವರ ಮನೆ ಬಾಗಿಲಿನಲ್ಲೇ ಸ್ವೀಕರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಪಿಂಚಣಿದಾರರು ಅದಕ್ಕಾಗಿ ಬ್ಯಾಂಕ್ಗಳಗೆ ಓಡಾಡದಬೇಕಾದ ತೊಂದರೆಯನ್ನು ತಪ್ಪಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ತಿಳಿಸಿದೆ ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ತಾವು ಬದುಕಿರುವವರೆಗೂ ತಡೆರಹಿತ ಪಿಂಚಣಿಯನ್ನು ಪಡೆಯಲು ಪ್ರತಿವರ್ಷ ಈ ರೀತಿ ಪ್ರಮಾಣಪತ್ರ ಸಲ್ಲಿಸಬೇಕಾದ ನಿಯಮವಿದೆ

ಚೀನಾದಲ್ಲಿ ಮಾರಕ ಕೊರೋನಾ ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಕ ಸಂಸ್ಕೆ ಅಂತಾರಾಷ್ಟೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಡಬ್ಲ್ಕುಎಚ್ಒ ಮುಖ್ಯಸ್ಥ ತೆಡ್ರೋಸ್ ಅಧಾನೋಮ್ ಗೆಬ್ರೆಯೋಸ್ ಇದು ಚೀನಾದ ಕುರಿತ ಅವಿಶ್ವಾಸ ಮತವಲ್ಲ ಎಂದರು ಇತರೆ ರಾಷ್ಟಗಳು ಆ ಸೋಂಕಿನ ವಿರುದ್ಧ ಹೋರಾಡಲು ಅಗತ್ಯ ಕ್ರಮಗಳನ್ನು ಕ್ಟೆಗೊಳ್ಳಲು ಒತ್ತು ನೀಡಲಾಗಿದೆ ಎಂದು ಅವರು ಹೇಳಿದರು ಸೋಂಕು ತಡೆಗೆ ಚೀನಾ ಸರ್ಕಾರ ಕ್ಷಿಪ್ರ ತ್ರಮಗಳನ್ನು ಕ್ಟೆಗೊಂಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ ತೆಡ್ರೋಸ್ ಈ ವಾರದಲ್ಲಿ ಚೀನಾಕ್ಕೆ ಭೇಟ ನೀಡಿ ಅಧ್ಯಕ್ಷ ಕ್ಲಿ ಜಿನ್ ಪಿಂಗ್ ಅವರೊಂದಿಗೆ ಸಮಾಲೋಚಿಸಲಾಗುವುದು ಸೋಂಕು ಮತ್ತಷ್ಟು ಪರಡದಂತೆ ನಾವೆಲ್ಲರೂ ಕ್ರಮಗಳನ್ನು ಕೈಗೊಂಡು ಅದನ್ನು ತಡೆಗಟ್ಟುವ ಅವಶ್ತಕತೆ ಇದೆ ಎಂದು ಅವರು ಹೇಳಿದರು ಮಾರಣಾಂತಿಕ ಕೊರೋನಾ ಸೋಂಕು ನಿರ್ವಹಣೆಗೆ ತಮ್ಮ ಆಡಳಿತಾತ್ಕ ಜವಾಬ್ದಾರಿ ಮೇರೆಗೆ ಅಮೆರಿಕದ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಕೊರೋನಾ ಸೋಂಕು ಕಾರ್ಯಪಡೆ ರಚಿಸಿದ್ದಾರೆ ಕೇರಳದಲ್ಲಿ ಪತ್ತೆಯಾಗಿರುವ ಕೊರೋನಾ ಸೋಂಕಿತ ವ್ಯಕ್ತಿಯ ಆರೋಗ್ಯ ಸ್ಥಿರವಾಗಿದೆ ಎಂದು ಕೇರಳ ಆರೋಗ್ಯ ಸಚವೆ ಕೆ

ಶೈಲಜಾ ತಿಳಿಸಿದ್ದಾರೆ ಮಾರಕ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಚೈನಾದಲ್ಲಿರುವ ಭಾರತೀಯರನ್ನು ಶ್ವಳಾಂತರಿಸಲು ಇಂದು ದೆಹಲಿಯಿಂದ ಚ್ಲೆನಾದ ವುಹಾನ್ಗೆ ಏರ್ ಇಂಡಿಯಾದ ವಿಶೇಷ ವಿಮಾನವೊಂದನ್ನು ಕಳುಹಿಸಲಾಗುತ್ತಿದೆ

ಸಿಬ್ಲಂದಿಗಳೆಲ್ಲರೂ ಮುಖಗವಸು ಕೈಗವಸು ಹಾಗೂ ಪ್ರತಿರೋಧಕ ದ್ರವೌಷಧ ಹೊಂದಿದ್ದು ಇವರ್ಕಾರೂ ವುಹಾನ್ನಲ್ಲಿ ವಿಮಾನದಿಂದ ಕೆಳಗಿಳಿಯುವುದಿಲ್ಲ

ಸಿಂಗ್ ಹೇಳಿದ್ದಾರೆ ಅವರು ಇಟಾನಗರದಲ್ಲಿ ನಿನ್ನೆ ಜಲವಿದ್ದುತ್ ಯೋಜನೆಗಳನ್ನು ಚುರುಕುಗೊಳಿಸಲು ಅರುಣಾಚಲ ಪ್ರದೇಶದ ಸರ್ಕಾರ ಮತ್ತು ಸಾರ್ವಜನಿಕ ವಲಯದ ಕಂಪನಿಗಳ ಅಧಿಕಾರಿಗಳ ಸಭೆಯ ಅಧ್ಲಕ್ಷತೆ ವಹಿಸಿ ಮಾತನಾಡಿದರು ಭಾರತದ ಮಹಿಳೆಯರ ಹಾಕಿ ತಂಡದ ನಾಯಕಿ ರಾಣಿ ರಾಮ್ಪಾಲ್ ಅವರು ಪ್ರತಿಷ್ಠಿತ ವರ್ಲ್ಡ್ ಗೇಮ್ಡ್ ಅಥ್ಲೀಟ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದ ಮೊದಲ ಹಾಕಿ ಆಟಗಾರ್ತಿ ಎಂಬ ಹೆಗ್ಗಳಕೆಗೆ ಪಾತ್ರರಾಗಿದ್ದಾರೆ

ಕಳೆದ ವರ್ಷ ಭಾರತ ಎಫ್ಐಎಚ್ ಸರಣಿಯ ಫೈನಲ್ಸ್ನಲ್ಲಿ ಗೆಲುವು ಸಾಧಿಸಿತ್ತು ರಾಣಿ ಫ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆಗಿ ಆಯ್ಲೆಯಾಗಿದ್ದರು